ಎನ್ಡಿಆರ್ಎಫ್ ಹಾಗೂ ಸ್ಥಳೀಯ ಪೊಲೀಸರು ಅವಿಶ್ರಾಂತವಾಗಿ ಶ್ರಮಿಸುತ್ತಿದ್ದು ಅವಶೇಷಗಳಡಿ ಸಿಲುಕಿರುವ ಜನರನ್ನು ರಕ್ಷಿಸಲು ಶಕ್ತಿಶಾಲಿಯಂತ್ರಗಳು ಹಾಗೂ ಶ್ವಾನದಳವನ್ನು ಬಳಸುತ್ತಿದೆ

ಕೇವಲ ದಶಕದ ಹಿಂದಷ್ಲೇ ಅದನ್ನು ನಿರ್ಮಿಸಲಾಗಿತ್ತು ಎಂದು ಮೂಲಗಳು ಹೇಳಿವೆ

ಸಾರ್ವಜನಿಕ ಕುಂದು ಕೊರತೆ ನಿವಾರಣೆ ಹಾಗೂ ಸೇವಾ ಸೌಲಭ್ಯಗಳನ್ನು ಬಲಪಡಿಸುವಲ್ಲಿ ನಾಗರಿಕ ಅಧಿಕಾರಿಗಳು ನೀಡುವ ಕೊಡುಗೆಯನ್ನು ಗುರುತಿಸಲು ಸಾಧ್ಯವಾಗುವಂತೆ ಈ ವರ್ಷ ಪ್ರಶಸ್ತಿಯನ್ನು ಸಮಗ್ರವಾಗಿ ಪುನರ್ ರಚಿಸಲಾಗಿದೆ ದೇಶಾದ್ಯಂತ ವಿವಿಧ ರಂಗಗಳಲ್ಲಿ ಜೆಲ್ಲಾಧಿಕಾರಿಗಳ ಒಟ್ಟಾರೆ ಸಾಧನೆಯನ್ನು ಪರಿಗಣಿಸಿ ಪ್ರಶಸ್ತಿಯ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ ಎಂದು ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದು ಕೊರತೆ ಹಾಗೂ ಒಂಚಣೆ ಸಚಿವಾಲಯ ತಿಳಿಸಿದೆ ಜಿಲ್ಲೆಗಳಲ್ಲಿ ಸ್ವಚ್ದ ಭಾರತ ಅಭಿಯಾನದ ಮೂಲಕ ಜನರ ಆಂದೋಲನಗಳನ್ನು ಉತ್ತೇಜಿಸುವ ಆದ್ಲತಾ ವಲಯಕ್ಕೆ ಸಾಲದ ಹರಿವು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಅನುಷ್ವಾನದಲ್ಲಿ ಜಿಲ್ಲಾಧಿಕಾರಿಗಳ ಸಾಧನೆಯನ್ನು ಪ್ರಶಸ್ತಿಗೆ ಪರಿಗಣಿಸಲಾಗುವುದು ನಮಾಮಿ ಗಂಗಾ ಯೋಜನೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಪ್ರಯತ್ನಗಳನ್ನು ಸಹ ಪ್ರಶಸ್ತಿ ನೀಡುವ ವೇಳೆ ಪರಿಗಣಿಸಲಾಗುವುದು ಎಂದು ತಿಳಿಸಿದೆ ಪ್ರಧಾನಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ

ಜೈಪ್ ಇ ಮೊಹಮ್ನದ್ ಜೈಎಂ ಮುಖ್ನಸ್ವ ಮೌಲಾನಾ ಮಸೂದ್ ಅಜರ್ ಆತನ ಸಹೋದರರಾದ ಅಬ್ದುಲ್ ರವೂಫ್ ಅಸ್ಸರ್ ಹಾಗೂ ಅಮ್ನರ್ ಅಲ್ಲಿ ಹಾಗೂ ಸಂಬಂಧಿ ಉಮರ್ ಫಾರೂಕ್ ಹೆಸರುಗಳನ್ನು ಆರೋಪ ಪಟ್ಲಿಯಲ್ಲಿ ಹೆಸರಿಸಿದೆ ಭಯೋತ್ಪಾದಕರಿಗೆ ಆಶ್ರಯ ಕಲ್ಪಿಸಿದ್ದ ಪುಲ್ವಾಮಾದ ಕೆಲವು ವ್ಯಕ್ತಿಗಳ ಹೆಸರುಗಳನ್ನೂ ನಮೂದಿಸಲಾಗಿದೆ

ಜಿ ಸ್ತೋಟಕಗಳನ್ನು ಬಳಬಿದ್ದ ಆತ್ನಾಹುತಿ ಬಾಂಬರ್ ತನ್ನ ವಾಹನವನ್ನು ದಕ್ಷಿಣ ಕಾಶ್ಮೀರದ ಲೇತ್ಪುರದಲ್ಲಿ ಸಿಆರ್ಪಿಎಫ್ ಬೆಂಗಾವಲು ವಾಹನಕ್ಕೆ ಅಪ್ಪಳಿಸಿ ದಾಳಿ ನಡೆಸಿದ್ದ ಈ ಪ್ರಕರಣದ ತನಿಖೆ ನಡೆಸಿದ್ದ ರಾಷ್ಟೀಯ ತನಿಖಾ ಸಂಸ್ಥೆ ವಿದ್ಯುನ್ಮಾನ ಸಾಕ್ಷ್ವಗಳನ್ನು ಜೋಡಿಸಿ ಭಯೋತ್ವಾದಕರು ಹಾಗೂ ಅವರ ಬಗ್ಗೆ ಅನುಕಂಪ ಹೊಂದಿದ್ದವರನ್ನು ಬಂಧಿಸಿ ಹೇಳಕೆ ದಾಖಲಿಸಿತ್ತು

ಕೇಂದ್ರಾಡಳಿತ ಪ್ರದೇಶ ಜಮ್ನು ಕಾಶ್ತೀರದ ಜಮ್ನು ವಿಭಾಗದ ರಿಯಾಸಿ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಉಂಟಾದ ಪ್ರತ್ಯೇಕ ಭೂಕುಸಿತಗಳಲ್ಲಿ ಒಂದೇ ಕುಟುಂಬದ ಮೂವರು ಸೇರಿದಂತೆ ನಾಲ್ವರು ಸಾವನ್ನಪ್ಪಿದ್ದಾರೆ

ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲ್ಯೆ ದೆಹಲಿಯಲ್ಲಿಂದು ಬಿಜೆಪಿ ಪಕ್ಷವನ್ನು ಸೇರ್ಪಡೆಗೊಂಡರು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮುರಳೀಧರರಾವ್ ಅವರ ಸಮ್ಮಖದಲ್ಲಿ ಅಣ್ಣಾಮಲೈ ಬಿಜೆಪಿ ಪಕ್ಷವನ್ನು ಸೇರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುರಳೀಧರರಾವ್ ಪಕ್ಷ ಪಲವು ಜನರನ್ನು ಆಕರ್ಷಿಸುತ್ತಿದೆ ಕಳೆದ ಕೆಲವು ತಿಂಗಳುಗಳಿಂದ ತಮಿಳುನಾಡಿನಿಂದ ಹಲವು ಮಹತ್ವದ ವ್ಯಕ್ತಿಗಳು ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ ಎಂದು ಹೇಳಿದರು

ಇದು ಒಂದೇ ದಿನದಲ್ಲಿ ಗುಣಮುಖರಾದವರ ಹೊಸ ದಾಖಲೆಯಾಗಿದೆ ಮರಣ ಪ್ರಮಾಣವೂ ಕೂಡ ಸತತವಾಗಿ ಇಳಕೆಯಾಗುತ್ತಿದ್ದು

ಭಾರತ ನಿರಂತರವಾಗಿ ಕೋವಿಡ್ ಪರೀಕ್ಷಾ ಸಾಮರ್ಥ್ವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ

ಪಾಸಿಟೀವ್ ವರದಿ ಬರುವ ಪ್ರಮಾಣ ಸತತವಾಗಿ ಇಳಿಕೆಯಾಗುತ್ತಿದ್ದು

ಟೆಸ್ಟ್ ಟ್ರಾಕ್ ಹಾಗೂ ಟ್ರೀಟ್ ಕಾರ್ಯತಂತ್ರದ ಮೂಲಕ ಈ ಸಾಧನೆ ಸಾಧ್ಯವಾಗಿದೆ ಎಂದು ಸಚಿವಾಲಯ ಹೇಳಿದೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳ ಮೂಲಕ ಯೂಟ್ಲೂಬ್ ಮತ್ತು ಇತರ ಸಾಮಾಜಿಕ ಮಾಧ್ಯಮಗಳು ಹಾಗೂ ನ್ಲೂಸ್ ಆನ್ ಏರ್ ಜಾಲತಾಣದಲ್ಲೂ ಈ ಕಾರ್ಯಕ್ರಮ ಲಭ್ಯ ಪ್ರಚಲಿತ ವಿದ್ದಮಾನಗಳ ಬಗ್ಗೆ ಪ್ರಧಾನಮಂತ್ರಿಯವರು ತಮ್ಮ ಅಭಿಪ್ರಾಯ ಚಿಂತನೆಗಳನ್ನು ಈ ಮಾಸಿಕ ಕಾರ್ಯಕ್ರಮದಲ್ಲಿ ಜನರೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಾರೆ